ಜರ್ಮನಿಯ ಬರ್ಲಿನ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜರ್ಮನ್ ಛಾಸ್ಸಲರ್ ಆಂಗೆಲಾ ಮಾರ್ಕೆಲ್ ಮಾತುಕತೆ ಜಾಗತಿಕ ವಿಚಾರಗಳೂ ಸೇರಿದಂತೆ ಪಲವಾರು ದ್ವಿಪಕ್ಷೀಯ ವಿಷಯ ಕುರಿತು ಚರ್ಜೆ

ಜರ್ಮನಿಯ ಬರ್ಲಿನ್ನಲ್ಲಿ ಛಾನ್ಸಲರ್ ಆಂಗೆಲಾ ಮಾರ್ಕೆಲ್ ಅವರೊಂದಿಗೆ ಹಲವು ವಿಷಯಗಳಿಗೆ ಸಂಬಂಧಿಸಿದಂತೆ ದ್ವಿಪಕ್ಷೀಯ ಬಾಂಧವ್ಯ ವ್ಲದ್ಲಿ ಕುರಿತಂತೆ ಚರ್ಚೆ ನಡೆಸಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಟ್ನೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಅಂಗೆಲಾ ಮಾರ್ಕೆಲ್ ಅವರೊಂದಿಗಿನ ಚರ್ಚೆ ಫಲಪ್ರಧವಾಗಿತ್ತೆಂದು ಪ್ರಧಾನಿ ಹೇಳಿದ್ದಾರೆ ಜಾಗತಿಕ ಮಹತ್ವದ ವಿಷಯಗಳು ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲಿನ ಭಾರತ ಜರ್ಮನಿ ನಡುವಿನ ಸಹಕಾರ ಕುರಿತಂತೆ ಚರ್ಚೆ ನಡೆಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಬರ್ಲಿನ್ಗೆ ತೆರಳದ್ದ ಪ್ರಧಾನಿ ನರೇಂದ್ರಮೋದಿ ಜರ್ಮನ್ ಛಾನ್ತಲರ್ ಆಂಗೆಲ್ ಮಾರ್ಕೆಲ್ ಅವರೊಂದಿಗೆ ಉನ್ನತ ಮಟ್ಟದ ಮಾತುಕತೆ ನಡೆಸಿದ್ದಾರೆ ಎಂದು ವಿದೇಶಾಂಗ ವ್ಲವಹಾರಗಳ ವಕ್ತಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ ಕಾಮನ್ ವೆಲ್ತ್ ರಾಷ್ಲಗಳ ಮುಖ್ಯಸ್ವರ ಸಭೆಯಲ್ಲಿ ಪಾಲ್ಗೊಳ್ಳಲು ಇಂಗ್ಲೇಂಡ್ ಪ್ರವಾಸ ಕೈಗೊಂಡಿದ್ದ ಪ್ರಧಾನಿ ನರೇಂದ್ರಮೋದಿ ಸರಣಿ ಸಭೆಗಳಲ್ಲಿ ಪಾಲ್ಗೊಂಡಿದ್ದರು ನರೇಂದ್ರಮೋದಿ ಚುಟುಕು ಪ್ರವಾಸಕ್ಕೆ ಬರ್ಲಿನ್ಗೆ ಆಗಮಿಸಿ ಜರ್ಮನ್ ಛಾನ್ಸಲರ್ ಆಂಗೆಲಾ ಮರ್ಕಲ್ ಅವರನ್ನು ಭೇಟಿ ಮಾಡಿದರು ಬ್ರಿಟನ್ನಲ್ಲಿ ಕಾಮಸ್ವೆಲ್ತ್ ರಾಷ್ಷಗಳ ಸರ್ಕಾರಗಳ ಮುಖ್ಯಸ್ವರ ಸಭೆಯಲ್ಲಿ ಪಾಲ್ಗೊಂಡ ನಂತರ ಅವರು ಬರ್ಲಿನ್ಗೆ ಭೇಟಿ ನೀಡಿದ್ದರು ಎರಡೂ ರಾಷ್ಷಗಳ ಐರೋಷ್ಣ ಶ್ರವಾಸದ ನಂತರ ಮೋದಿ ಇಂದು ಬೆಳಿಗ್ಗೆ ದೆಹಲಿಗೆ ಹಿಂದಿರುಗಿದ್ದಾರೆ

ಕಾಮನ್ವೆಲ್ತ್ ರಾಷ್ಲಗಳ ಸರ್ಕಾರಗಳ ಮುಖ್ಯಸ್ಲರ ಶ್ವಂಗಸಭೆ ಜೋಗಂನ ಅಂತ್ಯದಲ್ಲಿ ಈ ಮಹತ್ತರ ನಿರ್ಧಾರ ಕೈಗೊಳ್ಳಲಾಗಿದೆ

ಕಳೆದ ರಾತ್ರಿ ಈ ಕುರಿತು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ಈ ಮಹತ್ತರ ನಿರ್ಧಾರ ವಿಶ್ವದ ಬಹುದೊಡ್ಡ ಹಾಗೂ ಭೌಗೋಳಿಕ ವ್ಯಾಪ್ತಿಯುಳ್ಳ ಅಂತರ ಸರ್ಕಾರಗಳ ಸ್ಟೆಬರ್ ಭದ್ರತೆ ಸಹಕಾರಗಳ ಬಗೆಗಿನ ಬದ್ದತೆ ಎಂದು ಹೇಳಲಾಗಿದೆ

ಪವಾಮಾನ ವ್ಯೆಪರೀತ್ಯ ಮಾಲಿನ್ಯ ಮತ್ತು ಅತಿಯಾದ ಮೀನುಗಾರಿಕೆಯಿಂದಾಗುವ ಪರಿಣಾಮಗಳಿಂದ ಸಮುದ್ರವನ್ನು ರಕ್ಷಿಸುವಲ್ಲೂ ಸಹಕಾರ ನೀಡುವ ಕುರಿತಂತೆಯೂ ಕಾಮನ್ವೆಲ್ತ್ ರಾಷ್ಲಗಳ ನಾಯಕರು ಸಮ್ನತಿ ಸೂಚಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿ ಇಂದು ನಾಲ್ಲು ಆದ್ಲತಾ ಯೋಜನೆಗಳ ಮತ್ತು ಆವಿಷ್ಠಾರ ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನಕ್ನಾಗಿ ಜೆಲ್ಲಾಘಟಕಗಳು ಮತ್ತು ಇತರ ಕೇಂದ್ರ ಮತ್ತು ರಾಜ್ಜ ಸರ್ಕಾರಗಳ ಅಧಿಕಾರಿಗಳಿಗೆ ಸಾರ್ವಜನಿಕ ಆಡಳಿತ ಉತ್ತಷ್ಠತಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ಪ್ರಧಾನಿ ನಾಗರಿಕೆ ಅಧಿಕಾರಿಗಳನ್ನುದ್ಲೇಶಿಸಿ ಮಾತನಾಡಲಿದ್ದಾರೆ ನಾಗರಿಕ ಆಡಳಿತದಲ್ಲಿನ ಉತ್ತಷ್ಟತೆಗಾಗಿ ಈ ಪ್ರಶಸ್ತಿಗಳನ್ನು ಸ್ಥಾಪಿಸಲಾಗಿದ್ದು ನಾಗರಿಕರ ಅಭಿವೃದ್ದಿ ಯೋಜನೆಗಳ ಅನುಷ್ಠಾನ ಕಾರ್ಯಗಳಲ್ಲಿ ಅತ್ತುತ್ತಮ ನಿರ್ವಹಣೆಗೆ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಡಿಜೆಟಲ್ ಪಾವತಿಗಳ ಉತ್ತೇಜನ ಪ್ರಧಾನಮಂತ್ರಿ ಅವಾಸ್ ಯೋಜನಾ ಹಾಗೂ ದೀನ್ದಯಾಳ್ ಉಪಾಧ್ವಾಯ ಗ್ರಾಮೀಣ್ ಕೌಶಲ್ತಾ ಯೋಜನೆಗಳಲ್ಲಿನ ಅನುಷ್ಠಾನಕ್ಕೆ ಪ್ರಶಸ್ನಿ ನೀಡಲಾಗುತ್ತಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಅಲ್ಲದೆ ಜಿಲ್ಲೆ ಸೇರಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಸಂಸ್ಥೆಗಳಿಗೆ ಅವಿಷ್ಠಾರ ಪ್ರಶಸ್ನಿ ಪ್ರದಾನ ಮಾಡಲಾಗುವುದು

ನ್ನೂ ಪಾತ್ವೇಸ್ ಈಸ್ ಎ ಕಂಷ್ನೀಷನ್ ಆಫ್ ಸಕಸ್ ಸ್ಲೋರೀಸ್ ಆನ್ ಇಂಷ್ಲಿಮೆಂಟೇಷನ್ ಆಫ್ ಐಡೆಂಟಫೈಡ್ ಪ್ರಿಯಾರಿಟಿ ಪ್ರೋಗ್ರಾಮ್ಸ್ ಅಂಡ್ ಇನ್ನೋವೇಷನ್ ಮತ್ತು ಆಸ್ಪಿರೇಷನ್ ಡಿಸ್ಟಿಕ್ಟ್ಲ ಎಂಬ ಪುಸ್ತಕಗಳು ಬಿಡುಗಡೆಯಾಗಲಿವೆ ಇಂದು ನಾಗರೀಕ ಸೇವಾ ದಿನ ಇದರ ಅಂಗವಾಗಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ನಾಗರೀಕ ಸೇವಾ ಅಧಿಕಾರಿಗಳು ಹಾಗೂ ಅವರ ಕುಟುಂಬ ವರ್ಗಕ್ಕೆ ಶುಭ ಹಾರ್ಲೆಸಿದ್ದಾರೆ ನಾಗರೀಕ ಸೇವಾ ಅಧಿಕಾರಿಗಳು ಕಠಿಣ ಪರಿಶ್ರಮದಿಂದ ದೇಶದ ಅಭಿವ್ಯದ್ದಿಯಲ್ಲಿ ತಮ್ನನ್ನು ತೊಡಗಿಸಿಕೊಳ್ಲುವ ವಿಶ್ವಾಸವಿದೆ ಎಂದು ರಾಷ್ಟಪತಿ ತಮ್ಮ ಟ್ನೀಟ್ನಲ್ಲಿ ತಿಳಿಸಿದ್ದಾರೆ

ಅವರು ಮೊದಲು ಚೀನಾ ರಾಜಧಾನಿ ಶಾಂಫ್ಲೆನಲ್ಲಿ ನಡೆಯಲಿರುವ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಕ್ಲಲಿದ್ಗಾರೆ

ನಾಳೆ ಚೀನಾ ವಿದೇಶಾಂಗ ಸಚಿವ ನಾಂಗ್ ಇ ಅವರೊಂದಿಗೆ ಸಮಾಲೋಚನೆ ನಡೆಸಲಿರುವ ಸುಷ್ನಾ ಸ್ತರಾಜ್ ನಂತರ ನಿಯೋಗ ಮಟ್ಟದ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅನಂತರ ಕಳೆದ ತಿಂಗಳು ಮಾತುಕತೆ ನಡೆಸಿದ್ದ ಚೀನಾದ ಸ್ಸೇಟ್ ಕೌನ್ಸಿಲರ್ ಅವರನ್ನು ಭೇಟ ಮಾಡಲಿದ್ದಾರೆ ಬುಧವಾರ ಅವರು ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದು ಉಭಯ ದೇಶಗಳ ದ್ವಿಪಕ್ಷೀಯ ರಾಜಕೀಯ ಸೌಹಾರ್ದತೆ ಕುರಿತಂತೆ ಚರ್ಚಿಸಲಿದ್ದಾರೆ ಇದೇ ವೇಳೆ ದ್ವಿಪಕ್ಷೀಯ ಸಹಕಾರ ಸಂಬಂಧ ಕುರಿತು ಮಾತುಕತೆ ನಡೆಯಲಿದೆ ಎಂದು ಅಧಿಕ್ಷತ ಮೂಲಗಳು ತಿಳಿಸಿವೆ

ಗಗನ್ ಶಕ್ತ್ ಹೆಸರಿನ ಈ ವೈಮಾನಿಕ ಪ್ರದರ್ಶನವನ್ನು ಭಾರತೀಯ ವಾಯುಸೇನೆ ಆಯೋಜಿಸಿತ್ತು

ಪ್ರದರ್ಶನಕಾಗಿ ನಿರ್ಮಾಣ ಮಾಡಲಾಗಿದ್ದ ಪಸಿರು ಪಥದಲ್ಲಿ ಸಂಚರಿಸಿದ ಹರ್ಕುಲಸ್ ವಿಮಾನ ಲಕ್ಯೋದಲ್ಲಿರುವ ಅಮೌಸಿ ನಾಗರಿಕ ವಿಮಾನ ನಿಲ್ಲಾಣ ತಲುಪಿತು ಅಲ್ಲಿ ಸೇನಾ ಆಸ್ತ್ರತೆಗೆ ಜನರನ್ನು ದಾಖಲಿಸುವ ಪ್ರಕ್ರಿಯೆ ಪ್ರದರ್ತಿಸಲಾಯಿತು ಈ ಅಣಕು ಪ್ರದರ್ಶನದ ಮೂಲಕ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅತ್ಯಂತ ದುರ್ಗಮ ಸ್ಥಳಗಳಿಂದ ಜನರನ್ನು ಸಂರಕ್ಷಿಸುವ ತನ್ನ ಸಾಮರ್ಥ್ಲವನ್ನು ಭಾರತೀಯ ವಾಯುಸೇನೆ ಪ್ರದರ್ಶಿಸಿತು ಸಾಂಕಾಮಿಕ ಕಾಯಿಲೆ ಹೆಪಟ್ಟೆಟೀಸ್ ಸೋಂಕು ನಿಯೆಂತ್ರಿಸಲು ಆರೋಗ್ತ ಸಚಿವಾಲಯ ಸೂಕ್ಷ ಕ್ರಮ ಕೈಗೊಂಡಿದೆ ಎಂದು ಕೇಂದ್ರ ಆರೋಗ್ತ ಸಚಿವ ಜೆ

ನಡ್ನಾ ತಿಳಿಸಿದ್ದಾರೆ

ರಕ್ತ ಸುರಕ್ಷತೆ ಸೋಂಕು ನಿಯಂತ್ರಣ ಮತ್ತಿತರ ವಿಷಯಗಳ ಕುರಿತು ಜನರಲ್ಲಿ ಜಾಗ್ಯತಿ ಮೂಡಿಸಲಾಗುವುದು ಎಂದು ಕೇಂದ್ರ ಆರೋಗ್ನ ಸಚಿವರು ತಿಳಿಸಿದ್ದು

ಪ್ರಶಸ್ತಿ ಪುರಸ್ತತರಲ್ಲಿ ಆಂಧ್ರ ಪ್ರದೇಶದ ಅರುಪ್ಕುಮಾರ್ ಕ್ಲೂಟಿ ಉತ್ತರ ಪ್ರದೇಶದ ಸೋನಾಲ್ ಮರ್ಷಾನಿಯಾ ಹಾಗೂ ಗುಜರಾತಿನ ಮರಿ ಪಾರ್ಮರ್ತ ಸೇರಿದ್ದಾರೆ ಸಂಸ್ನತಿ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ತಿ ಸುಜಾತ ಪ್ರಸಾದ್ ನಿನ್ನೆ ಪ್ರಶಸ್ತಿಗಳನ್ನು ವಿತರಿಸಿದರು ಎಲ್ಲಾ ರೀತಿಯ ಅಣ್ವಸ್ತ ಪರೀಕ್ಷೆಗಳನ್ನು ಸ್ಹಗಿತಗೊಳಿಸಲು ಹಾಗೂ ಪ್ರಮುಖ ಅಣ್ವಸ್ತ ಪರೀಕ್ಷಾ ಪ್ರದೇಶಗಳನ್ನು ಮುಚ್ಚಲು ಉತ್ತರ ಕೊರಿಯಾ ಸಮ್ನತಿಸಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ಹೇಳದ್ದಾರೆ ಈ ಕುರಿತು ಟ್ನೇಟ್ ಮಾಡಿರುವ ಅವರು ಉತ್ತರ ಕೊರಿಯಾ ಹಾಗೂ ವಿಶ್ವಕ್ಷೆ ಇದೊಂದು ಶುಭ ಸುದ್ದಿ ಎಂದು ಬಣ್ಣಿಸಿದ್ದಾರೆ ಈ ನಿರ್ಧಾರವೊಂದು ಬಹುದೊಡ್ಡ ಪ್ರಕ್ರಿಯೆ ಎಂದು ಹೇಳಿರುವ ಡೊನಾಲ್ಡ ಟ್ರಂಪ್ ಅಮೆರಿಕ ಉತ್ಸರ ಕೊರಿಯಾ ಶ್ವಂಗಸಭೆಯನ್ನು ಎದುರು ನೋಡುತ್ತಿರುವುದಾಗಿ ಹೇಳಿದ್ದಾರೆ ಇದಕ್ಕೂ ಮೊದಲು ಉತ್ಸರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ಅವರು ತಮ್ಮ ದೇಶ ಅಣ್ಣಸ್ತ ಹಾಗೂ ಕ್ಷಿಪಣಿಗಳ ಪರೀಕ್ಷೆ ನಡೆಸುವುದನ್ನು ಇಂದಿನಿಂದ ಸ್ನಗಿತಗೊಳಿಸಿದೆ ಹಾಗೂ ಅಣ್ಣಸ್ನ ಪರೀಕ್ಷೆ ನಡೆಸುವ ಪ್ರದೇಶಗಳನ್ನು ಸಹ ಮುಚ್ಚಲಾಗುವುದು ಎಂದು ಹೇಳದ್ದರು ನಿನೈ ಫ್ಯೂಂಗ್ ಯಾಂಗ್ನಲ್ಲಿ ನಡೆದ ಆಡಳಿತಾರೂಢ ವರ್ಕರ್ತ್ ಪಾರ್ಟ ಸೆಂಟ್ರಲ್ ಕಮಿಟಿ ಸಭೆಯಲ್ಲಿ ಕಿಮ್ ಅವರು ಈ ಫೋಷಣೆ ಮಾಡಿದ್ದರು ಎಂದು ನಾರ್ಥ್ ಕೊರಿಯಾ ಸೆಂಟ್ರಲ್ ನ್ನೂಸ್ ಏಷ್ನಾ ಹೇಳಿದೆ

ವಿಶ್ವದಾದ್ಯಂತ ಹಾಗೂ ಕೊರಿಯಾ ಪರ್ಯಾಯ ದ್ವೀಪದಲ್ಲಿ ತಾಂತಿ ಹಾಗೂ ಸ್ನಿರತೆಯನ್ನು ಕಾಪಾಡಲು ಅಂತಾರಾಷ್ಷೀಯ ಸಮುದಾಯ ಹಾಗೂ ನೆರೆಹೊರೆಯ ರಾಷ್ಷಗಳೊಂದಿಗೆ ಮಾತುಕತೆ ನಡೆಸಲು ಹಾಗೂ ಸಹಕಾರ ನೀಡಲು ಸಿದ್ದವಿರುವುದಾಗಿ ಕೊರಿಯಾ ಹೇಳಿದೆ ಪ್ಲಿಮ ಬಂಗಾಳ ಒಡಿಶಾ ಪಲ್ಲಿಮ ಕರಾವಳಿಯ ದಕ್ಷಿಣ ಭಾಗ ಮತ್ತು ಲಕ್ಷ ದೀಪದ ತೀರ ಪ್ರದೇಶಗಳಲ್ಲಿ ಇಂದು ಭಾರೀ ಬಿರುಗಾಳಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಷೆ ಇಳಿಯದಂತೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಪಶ್ಚಿಮ ಬಂಗಾಳ

ಪ್ಲಿಮ ಕರಾವಳಿ ಮತ್ತು ಲಕ್ಷದ್ನೀಪದಲ್ಲಿ ಬಿರುಗಾಳಿಗೆ ಇದೇ ಮೊದಲ ಬಾರಿಗೆ ಸಾಕ್ಷಿಯಾಗುತ್ತಿದೆ ಎಂದು ಭಾರತೀಯ ರಾಷ್ಷೀಯ ಸಮುದ್ರ ಮಾಹಿತಿ ಸೇವಾ ಕೇಂದ್ರ ತಿಳಿಸಿದೆ